ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಹಿನ್ನೆಲೆ ಸರ್ಕಾರ ರಚನೆಗೆ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತೀವ್ರ ಕಸರತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಲೆ

ಐಪಿಎಲ್ ಕ್ರಿಕೆಟ್ ಮುಂಬೈನಲ್ಲಿಂದು ನಡೆಯಲಿರುವ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಕಿಂಗ್ಸ್ ಇಲೆವನ್ ಪಂಜಾಬ್ ತಂಡ ಮುಖಾಮುಖಿ

ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಅತಂತ್ರ ಫಲಿತಾಂಶ ಬಂದಿರುವುದರಿಂದ ಸರ್ಕಾರ ರಚನೆಗೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ತೀವ್ರ ಕಸರತ್ತು ನಡೆಯುತ್ತಿದೆ ಇಂದು ಬೆಳಗ್ಗೆ ನಡೆದ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡಿಯೂರಪ್ಪ ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಲೆ ಮಾಡಲಾಯಿತು ನಂತರ ಅವರು ರಾಜ್ಙಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚಿಸಲು ತಮಗೆ ಅಗತ್ಯ ಬಹುಮತವಿದ್ದು ಸರ್ಕಾರ ರಚನೆಗೆ ಅವಕಾಶ ನೀಡಬೇಕೆಂದು ಕೋರಿ ಮನವಿ ಸಲ್ಲಿಸಿದರು ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಿಂಬದಿ ಬಾಗಿಲಿನಿಂದ ಹೋಗಿ ಸರ್ಕಾರ ರಚಿಸಲು ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದರು ರಾಜ್ವದ ಜನತೆ ಕಾಂಗ್ರೆಸ್ ಅನ್ನು ತಿರಸ್ತರಿಸಿದ್ದಾರೆ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ಯಾವ ಪಕ್ಷಕ್ಕೆ ಬಹುಮತ ಸಾಬೀತುಪಡಿಸಲು ಅವಕಾಶ ನೀಡಬೇಕೆಂದು ರಾಜ್ಜಪಾಲರು ನಿರ್ಧರಿಸಬೇಕು ಎಂದು ಅವರು ಹೇಳಿದರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅನೈತಿಕವಾಗಿದ್ದು ಪರಿಸ್ಥಿತಿಗೆ ಹೊಂದಿಕೊಂಡು ಲಾಭ ಪಡೆದುಕೊಳ್ಳಲು ಎರಡೂ ಪಕ್ಷಗಳು ಮುಂದಾಗಿವೆ ಚುನಾವಣೆಗೆ ಮುನ್ನ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿದ್ದ ಈ ಎರಡೂ ಪಕ್ಷಗಳು ಇಂದು ಮೈತ್ರಿ ಮಾಡಿಕೊಳ್ಳುತ್ತಿರುವುದು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದರು ರಾಜ್ಲದ ಜನತೆ ಬಿಜೆಪಿ ಪರವಾಗಿದ್ದು ಸರ್ಕಾರ ರಚಿಸುವ ವಿಶ್ವಾಸ ನಮಗಿದೆ ಎಂದು ಪ್ರಕಾಶ ಜಾವಡೇಕರ್ ಹೇಳದರು

ಕಳೆದ ಸೋಮವಾರ ನಡೆದ ಮತದಾನ ವೇಳೆ ಹಿಂಸಾಚಾರ ನಡೆದ ಹಿನ್ನೆಲೆಯಲ್ಲಿ ಮರು ಮತದಾನಕ್ಕೆ ಚುನಾವಣಾ ಆಯೋಗ ಆದೇತ ನೀಡಿತ್ತು

ಮುಕ್ತ ಮತ್ತು ನ್ಯಾಯ ಸಮ್ಹತ ಮತದಾನಕ್ಕೆ ಸಕಲ ಭದ್ರತೆ ಕಲ್ಪಿಸಲು ಚುನಾವಣಾ ತಂಡ ರಾಜ್ಯ ಸರ್ಕಾರವನ್ನು ಕೋರಿದೆ ಮತಎಣಿಕೆ ನಾಳೆ ನಡೆಯಲಿದೆ ಈ ಮಧ್ಯೆ ಸಿಪಿಎಂ ಮತ್ತು ಡೆಮಾಕ್ರಟಿಕ್ ಸೋಷಿಯಲಿಸಮ್ ಪಾರ್ಟಿ ಕಲ್ನತ್ತಾ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿ ಬಹುತೇಕ ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಕೋರಿತ್ತು ಪ್ರತ್ಯೇಕ ಅರ್ಜಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ನ್ವಾಯಾಲಯ ಸೂಚಿಸಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಮ್ಮವಿನಲ್ಲಿ ಇದೇ ಶನಿವಾರ ಸಾವಿರ ಮೆಗಾವ್ಚಾಟ್ ಸಾಮರ್ಥ್ವದ ಜಲವಿದ್ಲುಚ್ಗಕ್ತಿ ಯೋಜನೆಗೆ ಶಂಕು ಸ್ಥಾಪನೆ ನೆರವೇರಿಸಲಿದ್ದಾರೆ ಜಮ್ಮವಿನ ಕಿಶ್ವಾರ್ ಜಿಲ್ಲೆಯ ಚೆನಬ್ ನದಿಯ ಉಪನದಿಗೆ ಈ ಜಲವಿದ್ಲುತ್ ಯೋಜನೆಯನ್ನು ನಿರ್ಮಿಸಲಾಗುತ್ತಿದೆ

ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ನಿನ್ನೆ ಕೇಂದ್ರಾಡಳಿತ ಪ್ರದೇಶಗಳ ವಿವಿಧ ಅಭಿವೃದ್ದಿ ಯೋಜನೆಗಳ ಪ್ರಗತಿ ಪರಿತಿಲನೆ ನಡೆಸಿದರು ಸ್ಸಾರ್ಟ್ ಸಿಟಿ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಪುನರ್ ಅಭಿವೃದ್ದಿ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಅಮೃತ್ ಯೋಜನೆ ಸ್ವಚ್ದ ಭಾರತ್ ಅಭಿಯಾನ ಸೇರಿದಂತೆ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಯಿತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಗಳ ಪ್ರಗತಿ ಕುರಿತು ಅಧಿಕಾರಿಗಳು ಸಚಿವರಿಗೆ ವಿವರ ನೀಡಿದರು ಈ ಪ್ರದೇಶಗಳಲ್ಲಿ ಜನ ಜೀವನ ಉತ್ತಮಪಡಿಸುವ ನಿಟ್ಟನಲ್ಲಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಅಧಿಕಾರಿಗಳನ್ನು ಸಚಿವರು ಅಭಿನಂದಿಸಿದರು ಹಾಗೂ ಸಕಾಲದಲ್ಲಿ ಯೋಜನೆ ಅನುಷ್ಣಾನ ಪೂರ್ಣಗೊಳಿಸುವಂತೆ ಸೂಚಿಸಿದರು

ಇತರರು ನಾಪತ್ತೆಯಾಗಿದ್ದಾರೆ ಎನ್ಡಿಆರ್ಎಫ್ ಸಿಬ್ಲಂದಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ದೋಣಿ ಕೊಂಡಮೊದಲಿನಿಂದ ರಾಜಮಹೇಂದ್ರಮ್ಗೆ ತೆರಳುತ್ತಿತ್ತು

ಅಲ್ವಾವಧಿಯಲ್ಲಿಯೇ ಇಂಧನ ಉತ್ಪಾದನೆಯಲ್ಲಿ ಪ್ರಮುಖ ಸ್ಥಾನ ವಹಿಸಿದೆ ಸೌರ ವಿದ್ಲುತ್ ಗಾಳಿ ಮತ್ತು ಜೈವಿಕ ಇಂಧನ ಉತ್ವಾದನೆ ಭಾರತ ದೇಶದ ಪ್ರಮುಖ ಗುರಿಯಾಗಿದೆ ಎಂದು ಅವರು ಹೇಳಿದರು ಸದ್ಭದಲ್ಲಿಯೇ ಭಾರತದ ಇಂಧನ ಬೇಡಿಕೆಯನ್ನು ನವೀಕರಣ ಮೂಲಗಳಿಂದ ಉತ್ಪಾದಿಸಿ ಭರಿಸಲಾಗುವುದು ಎಂದು ಹೇಳಿದರು

ದೇಶಾದ್ಲಂತ ಲಕ್ಷಾಂತರ ಯುವಜನತೆಯನ್ನು ತೊಡಗಿಸಿಕೊಳ್ಳುವಂತೆ ಮತ್ತು ನಿಜವಾದ ಜನಾಂದೋಲನದ ಸ್ಕೂರ್ತಿಯಲ್ಲಿ ಸ್ವಚ್ದ ಭಾರತ್ ಅಭಿಯಾನಕ್ಕೆ ತಮ್ಮ ಕೊಡುಗೆ ನೀಡಲು ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ

ನ್ಲೆರ್ಮಲ್ಲೀಕರಣಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಯುವಕರಲ್ಲಿ ನೈಪುಣ್ಣ ಅಭಿವೃದ್ದಿ ಪಡಿಸಿ ಸ್ವಚ್ಛತಾ ಕ್ರಾಂತಿಗೆ ಯುವಜನತೆ ಗಣನೀಯ ಕೊಡುಗೆ ನೀಡುವಂತೆ ಮಾಡುವ ಗುರಿಯನ್ನು ಕಾರ್ಯಕ್ರಮ ಹೊಂದಿದೆ ಕಾಲೇಜುಗಳು ಹಾಗೂ ವಿಕ್ಷವಿದ್ಯಾಲಯಗಳಲ್ಲಿನ ವಿದ್ಯಾರ್ಥಿಗಳು ನೋಂದಣಿ ಅರ್ಜಿ ತುಂಬುವ ಮೂಲಕ ಸ್ವಚ್ದ ಭಾರತ್ ಬೇಸಿಗೆ ಇಂಟರ್ನ್ ಶಿಪ್ ಗೆ ಅರ್ಜಿ ಸಲ್ಲಿಸಬಹುದು

ಹಲವಾರು ಸ್ಥಳಗಳಲ್ಲಿ ಮರಗಳು ಉರುಳಿಬಿದ್ದು ವಿದ್ಯುತ್ ಪೂರ್ನೆಕೆಯಲ್ಲಿ ವ್ಯತ್ನಯವುಂಟಾಗಿತ್ತು

ಹವಾಮಾನ ಇಲಾಖೆ ದೆಹಲಿ ರಾಷ್ಷೀಯ ರಾಜಧಾನಿ ಪ್ರದೇಶ ಎನ್ ಸಿ ಆರ್ ನಲ್ಲಿ ಭಾರೀ ಮಳೆ ಹಾಗೂ ಗಾಳಿಯ ಮುನ್ನೂಚನೆ ನೀಡಿತ್ತು ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲೀದಾ ಜಿಯಾ ಅವರಿಗೆ ಬಾಂಗ್ಲಾದೇಶ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ

ನಂತರ ಭ್ರಷ್ಟಾಚಾರ ವಿರೋಧಿ ಆಯೋಗ ಮತ್ತು ಸರ್ಕಾರ ಹೈಕೋರ್ ಆದೇಶವನ್ನು ಪ್ರಶ್ನಿಸಿತ್ತು ಮತ್ತು ತಮ್ಮ ಅಪೀಲುಗಳನ್ನು ಮೇಲ್ವನವಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದವು ಗಾಜಾ ಇಕ್ರೇಲ್ ಗಡಿ ಭಾಗದಲ್ಲಿ ನಡೆಯುತ್ತಿರುವ ಹಿಂಸಾಚಾರದ ಕುರಿತು ಚರ್ಚಿಸಲು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಕಳೆದ ರಾತ್ರಿ ತುರ್ತು ಸಭೆ ನಡೆಸಿತು ಜೆರುಸಲೇಂನಲ್ಲಿ ಅಮೆರಿಕ ನಿಯೋಗ ಕಚೇರಿಯನ್ನು ಆರಂಭಿಸಿದ ನಂತರ ಅಲ್ಲಿ ಹಿಂಸಾಚಾರ ನಡೆಯುತ್ತಿದೆ

ಐಪಿಎಲ್ ಕ್ರಿಕೆಟ್ ನಲ್ಲಿ ಇಂದು ಮುಂಬೈನಲ್ಲಿ ನಡೆಯಲಿರುವ ಪಂದ್ಲದಲ್ಲಿ ಮುಂಬೈ ಇಂಡಿಯನ್ನ್ ಹಾಗೂ ಕಿಂಗ್ಲ್ ಇಲೆವನ್ ಪಂಜಾಬ್ ತಂಡಗಳು ಮುಖಾಮುಖಿಯಾಗಲಿವೆ

ನಂತರ ಆತಿಥೇಯ ತಂಡ ಇನ್ನೂ ಎರಡು ಓವರ್ ಗಳು ಬಾಕಿ ಇರುವಂತೆಯೇ ಜಯ ಗಳಿಸಿತು

ರಾಜಸ್ತಾನ್ ನಾಲ್ಲನೇ ಸ್ಥಾನದಲ್ಲಿದೆ ಸನ್ ರೈಸರ್ ಹೈದರಾಬಾದ್ ಮೊದಲನೇ ಹಾಗೂ ಚೆನ್ನೈ ಸೂಪರ್ ಕಿಂಗ್ಲ್ ಎರಡನೇ ಸ್ಥಾನದಲ್ಲಿವೆ ಪಂಜಾಬ್ ಪ್ರಸಕ್ತವಾಗಿ ಐದು ಹಾಗೂ ಹಾಲಿ ಚಾಂಪಿಯನ್ ಮುಂಬೈ ತಂಡ ಆರನೇ ಸ್ಥಾನದಲ್ಲಿದೆ